ದೆಹಲಿ ರಾಜಸ್ತಾನ ಗುಜರಾತ್ ಮಹಾರಾಷ್ಟ

ಪಶ್ಚಿಮ ಬಂಗಾಳ ಸೇರಿದಂತೆ ಹಲವು ರಾಜ್ದಗಳ ಮುಖ್ಲಮಂತ್ರಿಗಳು ವಿಡಿಯೋ ಕಾನ್ವರೆನ್ಸ್ ಸಮಾಲೋಚನಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಕೇಂದ್ರ ಗ್ಲಹ ಸಚಿವ ಅಮಿತ್ ಶಾ ಕೇಂದ್ರ ಆರೋಗ್ಲ ಸಚಿವ ಡಾ ಹರ್ಷವರ್ಧನ್ ಕೇಂದ್ರ ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ ಆರೋಗ್ವ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಹಾಗೂ ನೀತಿ ಆಯೋಗದ ಸದಸ್ನ ಡಾ

ಪಾಲ್ ಕೋವಿಡ್ ಕುರಿತ ಉನ್ನತಮಟ್ಟದ ಸಮಾಲೋಜನಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಪ್ರಧಾನಮಂತ್ರಿಯವರು ಕಳೆದ ಶುಕ್ರವಾರ ದೇಶದಲ್ಲಿ ಕೊರೋನಾ ಲಸಿಕೆ ಅಭಿವ್ವದ್ದಿಯಲ್ಲಿ ಭಾರತದ ಕಾರ್ಯತಂತ್ರ ಹಾಗೂ ಜನಸಾಮಾನ್ದರಿಗೆ ಲಸಿಕೆಯನ್ನು ತಲುಪಿಸುವ ವಿಧಾನ ಕುರಿತು ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದರು

ಅಸ್ಸಾಂನಲ್ಲಿ ಮಾಜಿ ಮುಖ್ಯಮಂತ್ರಿ ತರುಣ್ ಗೊಗೊಯ್ ಅವರ ಪಾರ್ಥಿವ ಶರೀರಕ್ಕೆ ಎಲ್ಲ ವರ್ಗದ ಜನರು ಅಂತಿಮ ನಮನ ಸಲ್ಲಿಸುತ್ತಿದ್ದಾರೆ ಗುವಾಹಟಿಯಲ್ಲಿ ನಿನ್ನೆ ಮಾಜಿ ಮುಖ್ಚಮಂತ್ರಿ ವಿಧಿವಶರಾಗಿದ್ದರು ಗೊಗೊಯ್ ಅವರ ಪಾರ್ಥಿವ ಶರೀರವನ್ನು ಇಂದು ಗುವಾಹಟಿಯ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಕೊಂಡೊಯ್ತಲಾಯಿತು ನಂತರ ಮೃತ ದೇಹವನ್ನು ಶಂಕರ ದೇವ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರು ಅಂತಿಮ ನಮನ ಸಲ್ಲಿಸಲು ಸಾಧ್ಯವಾಗುವಂತೆ ಇರಿಸಲಾಗುವುದು ಅಂತ್ನ ಸಂಸ್ನಾರವನ್ನು ಗುರುವಾರ ನೆರವೇರಿಸಲಾಗುವುದು ಎಂದು ಪಕ್ಷದ ಮೂಲಗಳು ತಿಳಿಸಿವೆ ಅಸ್ಲಾಂ ಸರ್ಕಾರ ಮೂರು ದಿನಗಳ ಶೋಕಾಚರಣೆ ಘೋಷಿಸಿದೆ

ಅವರು ರಾಜ್ಜದ ಅತ್ಯಂತ ದೀರ್ಘ ಕಾಲ ಅಧಿಕಾರದಲ್ಲಿದ್ದ

ವಿದೇಶಾಂಗ ವ್ವವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಬಕ್ರೇನ್ ಯುಎಇ ಮತ್ತು ಸೀಷಲ್ಸ್ ರಾಷ್ಷಗಳಿಗೆ ಭೇಟಿ ನೀಡಲಿದ್ದು ಅಧಿಕೃತ ಪ್ರವಾಸ ಇಂದು ಆರಂಭವಾಗಲಿದೆ ಆರು ದಿನಗಳ ಈ ಭೇಟಿಯಲ್ಲಿ ಎಲ್ಲಾ ರಾಷ್ಷಗಳ ನಾಯಕರು ಹಾಗೂ ಅಲ್ಲಿನ ವಿದೇಶಾಂಗ ಸಚಿವರೊಂದಿಗೆ ಎಸ್ ಜೈಸಂಕರ್ ಚರ್ಚೆ ನಡೆಸಲಿದ್ದಾರೆ

ಇದೇ ವೇಳೆ ಪ್ರಾದೇಶಿಕ ಹಾಗೂ ಅಂತಾರಾಷ್ಷೀಯ ಸಮಸ್ನೆಗಳ ಹಾಗೂ ಪರಸ್ತರ ಹಿತಾಸಕ್ತಿ ಕುರಿತು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ಲಾರೆ

ಕೆಲವು ವ್ಲವಸ್ಥೆಗಳೊಂದಿಗೆ ಎರಡೂ ರಾಷ್ಷಗಳ ನಡುವೆ ವಿಮಾನ ಸಂಚಾರ ಆರಂಭವಾಗಿದೆ

ಎರಡೂ ರಾಷ್ಷಗಳ ನಡುವೆ ಅತ್ಯುತ್ತಮ ಸಹಕಾರ ಮುಂದುವರಿಸುವ ಹಾಗೂ ಅಂತಾರಾಷ್ಷೀಯ ಪ್ರಾದೇಶಿಕ ಸಮಸ್ನೆಗಳ ಬಗೆಗಿನ ನಿಲುವು ಕುರಿತು ಪರಸ್ವರ ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ

ಎರಡೂ ರಾಷ್ಷಗಳ ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆಗಾಗಿ ನೂತನ ಸರ್ಕಾರದ ಅದ್ಯತೆ ಕುರಿತು ಸಹ ಸಚಿವರು ಅಲ್ಲಿ ನೂತನವಾಗಿ ಅಯ್ನೆಯಾಗಿರುವ ವಿದೇಶಾಂಗ ಸಚಿವ ಸಿಲ್ಲೆಸ್ಸರ್ ರೇಗಂಡ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ

ಗುರುತೇಜ್ ಬಹದ್ದೂರ್ ಅವರ ಹುತಾತ್ತ ದಿನವನ್ನು ಪ್ರತಿ ವರ್ಷ ಶಹೀದ್ ದಿವಸ್ ಆಗಿ ಆಚರಿಸಲಾಗುತ್ತದೆ ಗುರುತೇಜ್ ಬಹದ್ಲೂರ್ ಹುತಾತ್ನ ದಿನದ ಅಂಗವಾಗಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಕ್ರದ್ದಾಂಜಲಿ ಸಲ್ಲಿಸಿದ್ದಾರೆ ಜನರ ನಂಬಿಕೆ ಹಾಗೂ ಪಕ್ಕುಗಳನ್ನು ರಕ್ಷಿಸಲು ಗುರುತೇಜ್ ಬಹದ್ದೂರ್ ಸರ್ವೋಜ್ದ ತ್ವಾಗ ಬಲಿದಾನ ಮಾಡಿದ್ದರು ಎಂದು ರಾಷ್ಟವತಿ ಸ್ಕರಿಸಿದ್ದಾರೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಕುಟುಂಬ ಸಮೇತ ತಿರುಪತಿಯ ತಿರುಚಾನೂರು ನಲ್ಲಿರುವ ಪದ್ಮಾವತಿ ಅಮ್ಮವಾರಿ ದೇಗುಲಕ್ಷೆ ಇಂದು ಭೇಟಿ ನೀಡಿ ಮೂಜೆ ಸಲ್ಲಿಸಿದ್ದರು

ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದ ತಮಿಳುನಾಡು ಕರಾವಳಿಗೆ ನಿವಾರ್ ಚಂಡಮಾರುತ ಅಪ್ಲಳಿಸಲಿದೆ

ಎಸ್ ಪಾಟೀಲ್ ತಿಳಿಸಿದ್ದಾರೆ

ಇದರಿಂದ ದಕ್ಷಿಣ ಒಳನಾಡಿನ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಮಂಡ್ವ ರಾಮನಗರ ಜಿಲ್ಲೆಗಳಲ್ಲಿ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗುವ ಮುನ್ನೂಚನೆ ಇರುವುದರಿಂದ ಎರಡೂ ದಿನ ಯೆಲ್ಲೊ ಅಲರ್ಟ್ ಘೋಷಿಸಲಾಗಿದೆ